ರಾಷ್ಟಪತಿ ರಾಮನಾಥ್ ಕೋವಿಂದ್ ಕರೆ

ರೋಪ್ಪಂಗ್ನಲ್ಲಿ ನಿರ್ಮಾಣವಾಗಿರುವ ದೇಶದ ಅತಿದೊಡ್ಡ ಆಟಲ್ ಪೆದ್ದಾರಿ ಸುರಂಗ ನಾಡಿದ್ದು ಪ್ರಧಾನಮಂತ್ರಿ ನರೇಂದ್ರಮೋದಿ ಲೋಕಾರ್ಪಣೆ

ಕೃಷಿ ವಲಯದ ಕನಷ್ಠ ಬೆಂಬಲಬೆಲೆ ಯೋಜನೆ ಅಬಾಧಿತ ರಾಜನಾಥ್ ಸಿಂಗ್ ಕೇಂದ್ರದ ನೂತನ ರೈತ ಕಾನೂನುಗಳನ್ನು ದೇಶದ ವಿವಿಧಡ ಸಮರ್ಥಿಸಿಕೊಂಡ ಕೇಂದ್ರ ಸಚಿವರು

ಸಮಾಜದಲ್ಲಿ ಸಮಾನತೆ ಮತ್ತು ಸೌಪಾರ್ದತೆ ತರಲು ಸಪಕಾರಿಯಾಗಿದೆ ಎಂದಿದ್ದಾರೆಗಾಂಧೀಜಿ ಅವರ ಮೌಲ್ಯಗಳು ನಿನ್ನ ಇಂದು ಮತ್ತು ಭವಿಷ್ಕದಲ್ಲೂ ಪ್ರಸ್ತುತವಾಗಲಿವೆ

ಗ್ರಾಮಗಳಲ್ಲಿ ಆಗತ್ತ ಸೌಲಭ್ವಗಳನ್ನು ಕಲ್ಪಿಸಿ ಗಾಂಧೀಜಿ ಚಿಂತನೆಗಳು ಮತ್ತು ಬೋಧನೆಗಳನ್ನು ಸಾಕಾರಗೊಳಿಸುತ್ತಿದೆ ಎಂದು ಸಂತಸ ವ್ವಕ್ತಪಡಿಸಿದ್ದಾರೆ

ಪ್ರಸಕ್ತ ಪಣಕಾಸು ವರ್ಷದಲ್ಲಿ ಸಂಗ್ರಹವಾದ ಅಧಿಕ ತೆರಿಗೆ ಮೊತ್ತ ಇದಾಗಿದೆ

ಈ ಕುರಿತು ಪಣಕಾಸು ಸಚಿವಾಲಯ ಹೇಳಕೆ ಬಿಡುಗಡೆ ಮಾಡಿದ್ದು

ಈ ಸುರಂಗ ಮನಾಲಿಯಿಂದ ಲಹೌಲ್ ಸ್ವಿತಿ ಕಣಿವೆಯನ್ನು ವರ್ಷವಿಡೀ ಸಂಪರ್ಕಿಸಲಿದೆ

ಬೆಂಬಲಬೆಲೆಯಲ್ಲೂ ಗಣನೀಯ ವಿಂಕೆ ಕಾಣಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪೇಳದ್ದಾರೆ ನವದೆಪಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರಮೋದಿ ನೇತೃತ್ವದ ಸರ್ಕಾರ ರೈತರ ಓತಕ್ಕೆ ಎರುದ್ಧವಾದ ಯಾವುದೇ ನಿರ್ಧಾರ ಕೈಗೊಳ್ಳುವುದಿಲ್ಲ ಈ ಭರವಸೆ ರೈತ ಮಕ್ಕಳಲ್ಲೂ ಇದೆ ರೈತ ಸಂಘಟನೆಗಳು ಈ ವಿಚಾರದಲ್ಲಿ ಸರ್ಕಾರದೊಂದಿಗೆ ಮಾತುಕತೆಗೆ ಮುಂದಾಗಬೇಕು ರೈತರ ಬೇಡಿಕೆಗಳೇನಾದರೂ ಇದ್ದರೆ ಅದನ್ನು ಬಗೆಹಿಸಲು ಸರ್ಕಾರ ಬದ್ದವಾಗಿದೆ ಕೃಷಿ ನೀತಿಗಳ ವಿಚಾರದಲ್ಲಿ ತಪ್ಪು ಅಭಿಪ್ರಾಯ ಮತ್ತು ತಪ್ಪು ಕಲ್ಪನೆಗಳನ್ನು ಪಸರಿಸುವ ಕೆಲಸವನ್ನು ರ್ಲೆತ ಸಂಘಟನೆಗಳು ಮಾಡಬಾರದು ಎಂದು ಹೇಳದರು ಯುವ ಕಾಂಗ್ರೆಸ್ ಘಟಕ ಟ್ರಾಕ್ಷರ್ ಸುಟ್ಲು ಪ್ರತಿಭಟನೆ ಮಾಡಿರುವುದನ್ನು ಖಂಡಿಸಿದ ಅವರು ಈ ವಾಪನ ಕೃಷಿಕರ ಜೀವನಾಡಿ ಇಂತಪ ಸಾಧನವನ್ನು ಸುಟ್ಟು ರೈಕ ಸಮುದಾಯಕ್ಕೆ ಕಾಂಗ್ರೆಸ್ತಿಗರು ಆಪಮಾನ ಮಾಡಿದ್ದಾರೆ ಎಂದು ರಾಜನಾಥ್ ಸಿಂಗ್ ಆರೋಪಿಸಿದ್ದಾರೆ

ಜಿತೇಂದ್ರಸಿಂಗ್ ಹೇಳಿದ್ದಾರೆ ಜಮ್ನುವಿನಲ್ಲಿಂದು ರೈತರ ಸಬಲೀಕರಣ ಕುರಿತು ಮಾತನಾಡಿದ ಅವರು ರೈತಪರ ಕಾನೂನುಗಳಲ್ಲಿ ಸುಧಾರಣೆ ತರುವ ಮಹತ್ವದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ ಆದರೆ ಪ್ರತಿಪಕ್ಷಗಳು ರೈತರನ್ನು ದಾರಿತಪ್ಪಿಸುವ ಕೆಲಸ ಮಾಡುತ್ತಿವೆ ಎಂದು ಆರೋಪಿಸಿದರು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲಬೆಲೆ ವ್ಯವಸ್ಥೆಯನ್ನು ಸರ್ಕಾರ ರದ್ದು ಮಾಡಲಿದೆ ಎಂದು ಕೆಲವು ಸ್ಥಾಪಿತ ಪಿತಾಸಕ್ತಿಗಳು ತಮ್ನ ಸಂದೇಶ ಪರಡುವ ಕೆಲಸದಲ್ಲಿ ನಿರತವಾಗಿವೆ ಎಲ್ಲಾ ಪಂತಗಳಲ್ಲೂ ಈಗಿರುವಂತೆ ರೈಶ ಮಂಡಿ ವ್ಲವಸ್ಟೆ ಮುಂದುವರೆಯಲಿದೆ ಇದರ ಜೊತೆಗೆ ತಮ್ನ ಉತ್ತನ್ನಗಳನ್ನು ಕೃಷಿಕರು ದೇಶದ ಯಾವುದೇ ಭಾಗದಲ್ಲೂ ಮಾರಾಟ ಮಾಡುಹುದಾಗಿದೆ ಖಾಸಗಿ ವ್ಕಾಪಾರಸ್ಥರಿಗೂ ಉತ್ಪನ್ನಗಳನ್ನು ಮಾರಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಎಪಿಎಂಸಿ ಕಾಯ್ದೆಯಡಿ ಗುತ್ತಿಗೆ ಒಪ್ಪಂದದ ನಿಯಮಗಳಲ್ಲಿ ರೈತರ ಉತ್ಪನ್ನಗಳು ಬರುತ್ತವೆಯೇ ಹೊರತು ರೈತರ ಭೂಮಿಯಲ್ಲಿ ರೈತರು ತಮ್ಮ ಉತ್ಪನ್ನಗಳ ಮಾರಾಟ ಕರಾರು ಒಪ್ಪಂದವನ್ನು ಯಾವುದೇ ಸಂದರ್ಭದಲ್ಲೂ ರದ್ದು ಮಾಡಬಹುದಾಗಿದೆ ಎಂದರು ಕ್ಕಷಿ ಕ್ಷೇತ್ರವನ್ನು ಬಲಗೊಳಿಸಿ ರೈತ ಸಮುದಾಯವನ್ನು ಸಬಲೀಕರಣಗೊಳಿಸಲು ಸರ್ಕಾರ ಆದ್ದತೆ ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳದ್ದಾರೆ ಇತ್ತೀಚಿಗೆ ಕೃಷಿ ವಲಯದ ಸುಧಾರಣೆಗಾಗಿ ಜಾರಿಗೊಳಿಸಿದ ಮೂರು ಕಾನೂನುಗಳಿಂದ ರೈತರಿಗೆ ಎದುರಾಗಿದ್ದ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿದಂತಾಗಿದೆ ಎಂದಿದ್ದಾರೆ ಜೈಮರದಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರಸಿಂಗ್ ಕೇಖಾವತ್ ಕೃಷಿ ಖಾತೆ ರಾಜ್ಯ ಸಚಿವ ಕ್ಕೆಲಾಶ್ ಚೌಧರಿ ಅವರೊಂದಿಗೆ ಜಂಟಿ ಸುದ್ಲಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಭಾರತವನ್ನು ವಿಶ್ವಗುರು ಮಾಡಲು ರೈಶರು ಪ್ರಮುಖ ಸಂಪರ್ಕ ಕೊಂಡಿಯಾಗಿದ್ದಾರೆ ರೈತರು ಬಲಗೊಂಡರೆ ದೇಶ ಬಲಿಷ್ಠವಾಗುತ್ತದೆ ಇದಕ್ಕಾಗಿ ಕೇಂದ್ರದ ಕ್ರಮಗಳ ಪೂರಕವಾಗಿದ್ದು ರೈತರು ಬಲಿಷ್ಠ ಮತ್ತು ಸ್ಥಾವಲಂಬಿಯಾಗಲು ಸಹಕಾರಿಯಾಗಲಿದೆ ಎಂದರು ಕೇಂದ್ರದ ಕ್ಷಿಪರ ನೀತಿಗಳಿಂದ ರೈತರ ಆದಾಯ ಹೆಚ್ಚುವ ಜೊತೆಗೆ ಸ್ವಯಂ ಅಭಿವ್ಯದ್ದಿ ಹೊಂದಲು ಪಾದಿ ಸುಗಮವಾಗಲಿದೆ ಎಂದರು

ಭಾರತದ ಪರವಾಗಿ ಎದೇಶಾಂಗ ಕಾರ್ಯದರ್ಶಿ ಪರ್ಷ್ ವರ್ಧನ್ ಶ್ರೀಂಗ್ಲಾ ಪಾಗೂ ಮ್ಯಾನ್ಮಾರ್ ನಿಯೋಗದ ನೇತೃತ್ವವನ್ನು ಪರ್ಮನೆಂಟ್ ಸೆಕ್ರೆಟರಿ ಯು ಸೋಯ್ ಪನ್ ವಹಿಸಿದ್ದರು ಸಮಾಲೋಜನಾ ಸಭೆಯಲ್ಲಿ ಉಭಯ ರಾಷ್ಟಗಳ ಬಾಂಧವ್ಕದ ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ ಗಡಿಭಾಗದ ಸಪಕಾರ ಭೂಕಂಪದಿಂದ ಪಾನಿಗೀಡಾದ ಬಾಗನ್ನ ಪಗೋಡಾಸ್ನಲ್ಲಿನ ಮನರ್ ನಿರ್ಮಾಣ ಕಾರ್ಯ ಪ್ರಾದೇಶಿ ಸಹಕಾರ ಮತ್ತು ಬಹುಪಂತದ ಕಾರ್ಯಯೋಜನೆಗಳ ಕುರಿತು ಚರ್ಚಿಸಲಾಗಿದೆ ಕೋಎಡ್ ಸೋಂಕು ನಿಯಂತ್ರಣ ಕ್ರಮಗಳ ಜಾರಿಯಲ್ಲಿ ಉತ್ತಮ ಪ್ರಗತಿ ಸಾಧಿಸಲಾಗಿದೆ ಎಂದು ಉಭಯ ರಾಷ್ಟಗಳ ಅಧಿಕಾರಿಗಳು ತೈಪ್ತಿ ವ್ವಕ್ತಪಡಿಸಿದ್ದಾರೆ

ಟಾಸ್ ಗೆದ್ದಿರುವ ಕಿಂಗ್ಸ್ ಇಲೆವೆನ್ ಪಂಜಾಬ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ